ಹೊಸ ನಿಯಮದಡಿ ಶೀಘ್ರ ಅಬಕಾರಿ ಅನುಮತಿ ನಂತರ ಆಮದುದಾರರು ಕಡ್ಡಾಯ ಘೋಷಣೆಗಳನ್ನು ಮಾಡಬೇಕಿದೆ

ಗ್ರಾಹಕ ವ್ಲವಹಾರಗಳ ಇಲಾಖೆ ಈ ಸಂಬಂಧ ನಿನ್ನೆ ಹೊರಡಿಸಿರುವ ಆದೇಶ ಮೂರು ತಿಂಗಳವರೆಗೆ ಜಾರಿಯಲ್ಲಿರಲಿದೆ

ಆಕ್ಸಿಜನ್ ಕಾನ್ಸನ್ಟ್ರೇಟರ್ ಪ್ರೆಜರ್ಸ್ವಿಂಗ್ ಅಡ್ಡಾರ್ಷನ್ ಕ್ರಯೋಜೆನಿಕ್ ಆಕ್ಸಿಜನ್ ಏರ್ ಸೆಪರೇಟರ್ ಮೊದಲಾದ ಸಾಧನಗಳ ಆಮದಿಗೆ ಅನುಮತಿ ನೀಡಲಾಗಿದೆ ಎಲ್ಲಾ ಆಮದುದಾರರು ತಾವು ಆಮದುಮಾಡಿಕೊಳ್ಳುವ ಉಪಕರಣಗಳ ಬಗ್ಗೆ ಆಯಾ ರಾಜ್ಯಗಳಲ್ಲಿನ ಇಲಾಖಾ ಅಧಿಕಾರಿಗಳಿಗೆ ಮಾಹಿತಿ ನೀಡುವಂತೆ ಇಲಾಖೆ ನಿರ್ದೇಶನ ನೀಡಿದೆ

ಕೇಂದ್ರೀಯ ಆರ್ಯುವೇದ ವಿಜ್ಞಾನ ಸಂತೋಧನಾ ಮಂಡಳ ಅಭಿವೃದ್ಧಿ ಪಡಿಸಿರುವ ಗಿಡಮೂಲಿಕಾ ಔಷಧ ಇದಾಗಿದೆ

ಬೆಂಗಳೂರಿನಲ್ಲಿಂದು ವಿಡಿಯೋ ಕಾನ್ಸರೆನ್ಸ್ ಮೂಲಕ ಎಲ್ಲಾ ಜಿಲ್ಲೆಗಳ ಜಿಲ್ಲಾಧಿಕಾರಿ ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಕಾರಿಗಳೊಂದಿಗೆ ಚರ್ಚಿಸಿದ ಮುಖ್ಯಮಂತ್ರಿ ಹಲವು ಸೂಚನೆಗಳನ್ನು ನೀಡಿದರು ಸರ್ಕಾರದ ಮಾರ್ಗಸೂಚಿಗಳ ಕಟ್ಟುನಿಟ್ಟಿನ ಅನುಷ್ಠಾನ ಉಲ್ಲಂಘಿಸಿದವರ ವಿರುದ್ದ ನಿರ್ದಾಕ್ಷಿಣ್ಣ ಕ್ರಮಕ್ಕೆ ಸೂಚಿಸಿದರು ಕೆಲ ಜಿಲ್ಲೆಗಳಲ್ಲಿ ಇನ್ನೂ ಕೋವಿಡ್ ಕೇರ್ ಸೆಂಟರುಗಳನ್ನು ತೆರೆದಿಲ್ಲ ಅಂತಹ ಜಿಲ್ಲೆಗಳಲ್ಲಿ ಕೋವಿಡ್ ಕೇರ್ ಸೆಂಟರುಗಳನ್ನು ಆದ್ಲತೆಯ ಮೇರೆಗೆ ತೆರೆಯುಬೇಕು ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಹಾಗು ತಾಲೂಕು ಕೇಂದ್ರಗಳಲ್ಲಿ ಕೋವಿಡ್ ಕೇರ್ ಸೆಂಟರ್ಗಳನ್ನು ತೆರೆಯಬೇಕು ಇದಕ್ಕಾಗಿ ವಸತಿ ಶಾಲೆಗಳು ಹಾಸ್ಸೆಲ್ಗಳನ್ನು ಬಳಸಿಕೂಳ್ಳಬೇಕೆಂದು ಸೂಚಿಸಿದರು ಗ್ರಾಮ ಪಂಚಾಯಿತಿಗಳಲ್ಲಿ ಹಾಗೂ ತಾಲ್ಲೂಕುಗಳಲ್ಲಿ ಟಾಸ್ಕ್ ಪೋರ್ಸ್ ರಚನೆ ಮಾಡಿ ರೋಗಿಗಳಿಗೆ ಹಳ್ಳಗಳಲ್ಲಿ ಸರಿಯಾದ ಕಾಳಜಿ ವಹಿಸಲು ಅಧಿಕಾರಿಗಳಗೆ ನಿರ್ದೇತಿಸಿದ ಮುಖ್ಯಮಂತ್ರಿ ಜಿಲ್ಲಾಧಿಕಾರಿಗಳಗೆ ಈಗಾಗಲೇ ಹಣ ಬಿಡುಗಡೆ ಆಗಿದ್ದು ಮನೆಯಲ್ಲೇ ಇದ್ದು ಚಿಕಿತ್ಸೆ ಪಡೆಯುತ್ತಿರುವವರಿಗೆ ಮೆಡಿಕಲ್ ಕಿಟ್ಗಳನ್ನು ವಿತರಿಸಲು ತ್ರಮ ವಹಿಸುವಂತೆ ಹಾಗೂ ಅವರ ಆರೋಗ್ಯ ಮೇಲ್ಲಿಚಾರಣೆಗಾಗಿ ತಂಡಗಳನ್ನು ರಚಿಸುವಂತೆ ಸೂಚಿಸಿದರು

ಅದರ ಜೊತೆಗೆ ಕೂಚ್ ಬೆಹಾರ್ ಜಿಲ್ಲೆಯ ಸೀತಾಲ್ ಕುಚಿ ವಿಧಾನಸಭಾ ಕ್ಷೇತ್ರದ ಒಂದು ಮತಗಟ್ಟೆಯಲ್ಲಿ ಇಂದು ಮರು ಮತದಾನ ನಡೆಯಿತು ರಾಷ್ಟ ರಾಜಧಾನಿ ಗಡಿ ಆಡಳಿತ ಜಿ ಎನ್

ಟಿ

ರಾಜಧಾನಿಯ ಅಗತ್ಯಗಳಿಗೆ ಇನ್ನಷ್ಟು ಸೂಕ್ತವಾಗಲು ಮತ್ತು ಚುನಾಯಿತ ಸರ್ಕಾರ ಹಾಗೂ ಲೆಫ್ಟಿನೆಂಟ್ ಗವರ್ನರ್ ಜವಾಬ್ದಾರಿಗಳನ್ನು ವ್ಯಾಖ್ಯಾನಿಸುವುದು ಈ ತಿದ್ದುಪಡಿಯ ಉದ್ದೇಶ ಎಂದು ಗೃಹ ಸಚಿವಾಲಯ ಹೇಳಿಕೆ ನೀಡಿದೆ ಶಾಸಕಾಂಗ ಮತ್ತು ಕಾರ್ಯಾಂಗಳ ನಡುವೆ ಸೌಹಾರ್ದಯುತ ಸಂಬಂಧ ಹೊಂದುವಂತಾಗುವ ಉದ್ದೇತ ಸಹ ಈ ತಿದ್ದುಪಡಿ ಹೊಂದಿದೆ ಇದು ರಾಷ್ಟ ರಾಜಧಾನಿಯಲ್ಲಿ ಉತ್ತಮ ಆಡಳತ ನೀಡಲು ಮತ್ತು ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ನೆರವಾಗಲಿದೆ ಎಂದು ಕೇಂದ್ರ ಅಭಿಪ್ರಾಯಪಟ್ಟದೆ

ಇದೀಗ ಸ್ವಲ್ಪ ಹೊತ್ತಿಗೆ ಮುನ್ನ ಅಹಮದಾಬಾದ್ನಲ್ಲಿ ಆರಂಭವಾಗಿರುವ ಮೊತ್ತೊಂದು ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಕೋಲೊತ್ತಾ ನೈಟ್ ರೈಡರ್ಸ್ ಮುಖಾಮುಖಿಯಾಗಿವೆ ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೀಲ್ದಿಂಗ್ ಆಯ್ಕೆ ಮಾಡಿಕೊಂಡಿದೆ